ನಗರ ಪ್ರದೇಶಗಳ ಸಮಗ್ರ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರೂಪಿಸಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಮೃತ್ ಮತ್ತು ಸ್ಪಾರ್ಟ್ ಸಿಟಿ ಯೋಜನೆಯ ಮೂರನೇ ವಾರ್ಷಿಕೋತ್ತವದ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೇಂದ್ರದ ಮಹತ್ವಾಕಾಂಕ್ಸಿಯ ಈ ಮೂರು ಕಾರ್ಯಕ್ರಮಗಳನ್ನು ಪರಿಚಯಿಸುವ ಸಲುವಾಗಿ ಆಯೋಜಿಸಲಾಗಿರುವ ವಸ್ತು ಪ್ರದರ್ಶನವನ್ನು ಶ್ರಧಾನಿಯವರು ವೀಕ್ಷಿಸಿದರು

ಉತ್ತರ ಪ್ರದೇಶಕ್ಕೆ ಎರಡು ದಿನಗಳ ಭೇಟಿ ನೀಡಿರುವ ಪ್ರಧಾನಿಯವರು ಇಂದು ಸಂಜೆ ಲಕ್ನೋಗೆ ಆಗಮಿಸಿದರು

ನಡ್ಡಾ ತಿಳಿಸಿದ್ದಾರೆ ರಾಜ್ಜಗಳು ವೈದ್ಯಕೀಯರಂಗ ಸೇರಿದಂತೆ ಎಲ್ಲ ಪಾಲುದಾರರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಹೆಪಾಟೈಟಸ್ ನಿಯಂತ್ರಣ ಕಾರ್ಯಕ್ರಮದ ಮಾರ್ಗಸೂಚಿಗಳನ್ನು ಸಮಗ್ರಗೊಳಿಸಲಾಗಿದೆ ಎಂದರು ವಿಶ್ವ ಹೆಪಾಟ್ಲೆಟಿಸ್ ನಿಯಂತ್ರಣ ದಿನದ ಅಂಗವಾಗಿ ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ರಾಷ್ಷೀಯ ಹೆಪಾಟ್ಗೆಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಅವರು ಈ ವಿಷಯ ತಿಳಿಸಿದರು ರಾಷ್ಷೀಯ ಹೆಪಾಟ್ಟೆಟಸ್ ನಿಯಂತ್ರಣ ಕಾರ್ಯಕ್ರಮವು ಪ್ರಯೋಗಾಲಯ ಪರೀಕ್ಷೆ ಮತ್ತು ಹೆಪಾಟ್ಗೆಟಿಸ್ ಸೋಂಕಿನ ನಿರ್ವಹಣೆಗೆ ಅವಕಾಶ ಕಲ್ಪಿಸಲಿದೆ

ಕಾರ್ಯಕ್ರಮದ ಅಂಗವಾಗಿ ಅಂಚೆ ಚೀಟಿಯೊಂದನ್ನು ಹೊರತರಲಾಯಿತು

ಪೋಲತ್ಮರ್ ಸಮೀಪದ ಅಂದೆನಲ್ಲಿ ಘಟ್ಟ ಪ್ರದೇಶದಲ್ಲಿ ತೆರಳುತ್ತಿದ್ದ ಖಾಸಗಿ ಬಸ್ ಕಣಿವೆಗೆ ಉರುಳಿತು

ಅವರೆಲ್ಲಾ ದಪೋಲಿಯ ಕೊಂಕಣ್ ಕೃಷಿ ವಿಶ್ವವಿದ್ಲಾಲಯದ ಸಿಬ್ಬಂದಿ ಎಂದು ತಿಳಿದುಬಂದಿದೆ ಮಹಾಬಲೇಶ್ವರಕ್ಷೆ ಪ್ರವಾಸನಿಮಿತ್ತ ತೆರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ರಾಷ್ಟೀಯ ವಿಕೋಪ ಪರಿಹಾರ ಪಡೆ ಮತ್ತು ಪೊಲೀಸ್ ಸಿಬ್ದಂದಿ ಮೃತದೇಹಗಳನ್ನು ಹೊರತೆಗೆಯುವ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದು

ಬಸ್ ಅಪಘಾತದಲ್ಲಿ ಪ್ರಕಾಶ್ ನಾರಾಯಣ್ ದೇಸಾಯಿ ಎಂಬ ಸಿಬ್ಲಂದಿ ಬದುಕುಳಿದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಈ ದುರ್ಘಟನೆಗೆ ತೀವ್ರ ಸಂತಾಪ ಸೂಚಿಸಿದ್ದು ಮೃತರ ಕುಟುಂಬವರ್ಗಕ್ಕೆ ಸಾಂತ್ವನ ಹೇಳಿದ್ದಾರೆ ಅಸ್ನಾಂ ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ದೇಶದಲ್ಲೇ ಅನನ್ಲವೆನಿಸಿರುವ ಯೋಜನೆಯೊಂದನ್ನು ಜಾರಿ ತರಲು ನಿರ್ಧರಿಸಿದೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ಪ್ರಧಾನ ಮಂತ್ರಿಗಳ ಕಾರ್ಯಾಲಯ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಮತ್ತು ಡಿಡಿ ನ್ಯೂಸ್ನ ಯೂಟ್ಟೂಬ್ನಲ್ಲೂ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಕಾರ್ಯಕ್ರಮದ ಹಿಂದಿ ಆವತರಣಿಕೆಯ ನಂತರ ಆಕಾಶವಾಣಿ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಬಿತ್ತರಿಸಲಿದೆ

ಪರಿಸರ ಸಂರಕ್ಷಣೆ ಸಾಮೂಹಿಕ ಆಂದೋಲನವಾಗಿ ರೂಪುಗೊಳ್ಳಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ಜೈವಿಕ ಸಂಪನ್ಮೂಲ ಮತ್ತು ಸುಸ್ಕಿರ ಅಭಿವೃದ್ಧಿ ಸಂಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕಳೆದ ನಾಲ್ಲು ವರ್ಷಗಳಲ್ಲಿ ಎರಡೂವರೆ ಲಕ್ಷ ಕಿಲೋಮೀಟರ್ ದೂರದವರೆಗೆ ಆಪ್ಟಿಕಲ್ ಫೈಬರ್ ಅಳವಡಿಸಿದೆ ಎಂದು ತಿಳಿಸಿದರು

ಪ್ರಮುಖ ಪ್ರತಿಪಕ್ಷಗಳು ಫಲಿತಾಂಶವನ್ನು ಸಾರಾಸಗಟು ತಿರಸ್ತರಿಸಿವೆ

ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿವೆ ಮತ್ತು ಫಲಿತಾಂಶದಲ್ಲಿ ಲೋಪವೆಸಗಲಾಗಿದೆ ಎಂದು ಪ್ರತಿಪಕ್ಷಗಳು ಆರೋಪಿಸಿವೆ ಪಿಎಂಎಲ್ ಎನ್ ಪಕ್ಷದ ಅಧ್ಯಕ್ಷ ಷಹಬಾದ್ ಷರೀಫ್ ಹಾಗೂ ಎಂಎಂಎ ಪಕ್ಷದ ಅಧ್ಯಕ್ಷ ಮೌಲಾನ ಫಜ್ಲೂರ್ ರೆಹಮಾನ್ ಅವರ ನೇತೃತ್ವದಲ್ಲಿ ಇಸ್ಲಾಮಾಬಾದ್ನಲ್ಲಿಂದು ನಡೆದ ಸರ್ವಪಕ್ಷ ಸಭೆಯ ನಂತರ ಈ ಹೇಳಿಕೆ ಪ್ರಕಟಿಬದ್ದಾರೆ

ಈ ಮಧ್ಯೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟ ಇಂದು ನಡೆದ ಸರ್ವಪಕ್ಷಗಳ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ

ಈ ನಡುವೆ ಚುನಾವಣಾ ಅಕ್ರಮಗಳಿಗೆ ಕಾರಣವಾಗಿರುವ ಮುಖ್ಯ ಚುನಾವಣಾ ಆಯುಕ್ತರು ರಾಜೀನಾಮೆ ನೀಡಬೇಕು ಎಂದು ಪಿಪಿಪಿ ಅಧ್ಯಕ್ಷ ಬಿಲಾವಾಲ್ ಭುಟ್ಲೋ ಜರ್ದಾರಿ ಒತ್ತಾಯಿಸಿದ್ದಾರೆ ಪಾಕಿಸ್ತಾನದ ಚುನಾವಣೆಯಲ್ಲಿ ಭಯೋತ್ವಾದಕ ಸಂಘಟನೆಗಳು ಪಾಲ್ಗೊಂಡಿದ್ದವು ಎಂಬ ವರದಿಗಳಗೆ ಅಮೆರಿಕ ತೀವ್ರ ಆತಂಕ ಹೊರಹಾಕಿದೆ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ವಕ್ತಾರ ಹೆದರ್ ನಾರ್ಟ್ ಅವರು ಈ ಕುರಿತು ಶ್ರತಿಕ್ರಿಯೆ ನೀಡಿದ್ದು ಪಾಕಿಸ್ತಾನದ ಮಾನವ ಹಕ್ಕುಗಳ ಆಯೋಗದ ಜತೆ ತಮ್ನ ಕಳವಳಗಳನ್ನು ಹಂಚಿಕೊಳ್ಳಲಾಗಿದೆ ಪಾಕಿಸ್ತಾನದಲ್ಲಿ ಚುನಾವಣೆ ವೇಳೆ ಅಭಿವ್ವಕ್ತಿ ಸ್ವಾತಂತ್ರ್ಯಕ್ಷೆ ಧಕ್ಕೆ ಉಂಟಾಗಿರುವುದನ್ನು ಅದರ ಗಮನಕ್ಕೆ ತರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅಮೆರಿಕಾದ ಲಾಸ್ಏಂಜಲಿಸ್ ನಗರದಲ್ಲಿ ನಡೆದ ಮೂರನೆಯ ಲವ್ ಇಂಟರ್ನ್ವಾಷನಲ್ ಚಿತ್ರೋತ್ಸವದಲ್ಲಿ ಅಸ್ಲಾಮಿ ಭಾಷೆಯ ಕ್ಷೋಯಿ ಹೋಬೋತೆ ಧೆಮಾಲಿತ್ ಚಿತ್ರ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ

ಜಪಾನ್ನ ಕೊಕಿ ವಟನಾಬೆ ಎದುರು ಸೆಣಸಲಿದ್ದಾರೆ

ಅಂತಿಮ ಪಂದ್ಯದಲ್ಲಿ ರಷ್ಯಾ ಕೊರಿಯಾ ಜೋಡಿ ವ್ಲಾಡಿಮಿರ್ ಇವಾನೊ ಮತ್ತು ಮಿನ್ ಕ್ಯುಂಗ್ ಕಿಮ್ ಜೋಡಿಯನ್ನು ಎದುರಿಸಲಿದೆ

ಹಾಗಾಗಿ ನಾಳಿನ ಪಂದ್ದದಲ್ಲಿ ಭಾರತ ಗೆದ್ದರೇ ಅಥವಾ ಡ್ರಾ ಮಾಡಿಕೊಂಡರೇ ಮಾತ್ರ ನಾಕ್ ಹಂತ ತಲುಪಲು ಸಾಧ್ಯವಾಗಲಿದೆ